ಒಡಿಶಾದಲ್ಲಿ ಪ್ರಧಾನಮಂತ್ರಿ ನರೇಂದ್ರಮೋದಿ ಹಾಗೂ ಉತ್ತರಾಖಂಡ್ನಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ಗಾಂಧಿ ಇಂದು ಸಾರ್ವಜನಿಕ ಭಾಷಣ

ಮಾಲ್ಡೀವ್ಸ್ನಲ್ಲಿ ನೂತನ ಸಂಸತ್ ಆಯ್ಡೆಗೆ ಮತದಾನ ಆರಂಭ

ದೇಶದ ವಿವಿಧ ಭಾಗಗಳಲ್ಲಿ ಸಾಂಪ್ರದಾಯಿಕ ಹೊಸ ವರ್ಷಾರಂಭದ ಹಬ್ಲ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಓಡಿತಾದ ಸೊನೆಋರ್ ಮತ್ತು ಸುಂದರ್ಘಡ್ ಹಾಗೂ ಭಕ್ತೀಸ್ಘಡದ ಬಲೋದ್ ಮತ್ತು ಮಹಾರಾಷ್ಷದ ನಾಂದೇಡ್ನಲ್ಲಿ ಸಾರ್ವಜನಿಕ ಸಮಾವೇಶಗಳನ್ನು ಉದ್ಲೇಶಿಸಿ ಮಾತನಾಡುತ್ತಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ರಾಪುಲ್ಗಾಂಧಿ ಉತ್ತರಾಖಂಡ್ನ ಶ್ರೀನಗರ್ ಅಲ್ಲೋರ ಮತ್ತು ಪರಿದ್ದಾರ್ನಲ್ಲಿ ರ್ನಾಲಿಗಳನ್ನು ಉದ್ಲೇಶಿಸಿ ಭಾಷಣ ಮಾಡಲಿದ್ದಾರೆ

ಉಮೇದುವಾರಿಕೆ ಹಿಂಪಡೆಯಲು ಬರುವ ಸೋಮವಾರ ಕೊನೆಯ ದಿನವಾಗಿದೆ

ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಹಾಗೂ ಗುಜರಾತ್ನ ಗಾಂಧಿನಗರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಮಿತ್ ಷಾ ಇಂದು ತಮ್ಮ ಕ್ಷೇತ್ರದಲ್ಲಿ ಚುನಾವಣಾ ಪ್ರಜಾರ ನಡೆಸುತ್ತಿದ್ದಾರೆ

ಕ್ಷೇತ್ರದ ಮಕರ್ಬಾ ಸರ್ಕೇಜ್ ರೋಜಾ ವೆಜಲ್ಮರ್ ಶ್ವಾಮಲ್ ಜೋಧ್ಮರ್ಗಾಮ್ ಮತ್ತು ಮಾನ್ಸಿ ವೃತ್ತದ ಮೂಲಕ ಬಿಜೆಪಿ ರಾಜ್ಕಾಧ್ವಕ್ಷ ಜಿತು ವಗಾನಿ ಮತ್ತು ಇತರ ನಾಯಕರೊಂದಿಗೆ ರೋಡ್ ಷೋ ನಡೆಸಲಿದ್ದಾರೆ ಈ ರೋಡ್ ಷೋ ಮಧ್ವಾಷ್ನ ಮಸ್ತಾಮರ್ನ ಪವೇಲಿ ಮಂದಿರ್ನಲ್ಲಿ ಮುಕ್ತಾಯಗೊಳ್ಳಲಿದೆ ಇಂದು ಸಂಜೆ ರಾನಿಪ್ ಸಬರಮತಿ ಮತ್ತು ರಾಮನಗರ್ ಪ್ರದೇಶಗಳಲ್ಲಿ ಅಮಿತ್ ಷಾ ಮತ್ತೊಂದು ರೋಡ್ ಷೋ ನಡೆಸಲಿದ್ದಾರೆಂದು ಅಹಮದಾಬಾದ್ನ ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ ಲೋಕಸಭೆಯ ಮೂರನೆ ಪಂತದ ಚುನಾವಣೆಗೆ ನಿನ್ನೆ ನಾಮಪ್ರಗಳ ಪರಿಶೀಲನೆ ನಡೆಯಿತು

ಮೂರನೆ ಪಂತದಲ್ಲಿ ಗುಜರಾತ್ ಗೋವಾ ಕೇರಳ ದಾದ್ರ ಮತ್ತು ನಗರ್ ಹವೇಲಿ ದಮನ್ ಮತ್ತು ದಿಯುದಲ್ಲಿನ ಎಲ್ಲಾ ಲೋಕಸಭಾ ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ

ರಕ್ಷಣಾ ಪಡೆಗಳ ಚಟುವಟಿಕೆಗೆ ಸಂಬಂಧಿಸಿದಂತೆ ರಾಜಕೀಯ ಅಪಪ್ರಚಾರದಿಂದ ದೂರ ಇರಬೇಕು ಎಂದು ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳಿಗೆ ಚುನಾವಣಾ ಆಯೋಗ ಮತ್ತೊಮ್ಮೆ ಎಚ್ವರಿಕೆ ನೀಡಿದೆ ಲೋಕಸಭಾ ಚುನಾವಣೆಯ ಮಾದರಿ ನೀತಿಸಂಹಿತೆ ಉಲ್ಲಂಘನೆಯಾಗದಂತೆ ಎಚ್ಚರ ವಹಿಸುವಂತೆ ಚುನಾವಣಾ ಆಯೋಗ ಎಲ್ಲಾ ರಾಜಕೀಯ ಪಕ್ಷಗಳ ಅಧ್ವಕ್ಷರುಗಳಿಗೆ ಸುತ್ತೋಲೆ ಹೊರಡಿಸಿದೆ ಮತದಾರರಲ್ಲಿ ಜಾತಿ ಮತ್ತು ಕೋಮುಭಾವನೆ ಕೆರಳಿಸುವಂತಪ ಯಾವುದೇ ಭಾಷಣಗಳನ್ನು ಮಾಡದಂತೆಯೂ ಚುನಾವಣಾ ಆಯೋಗ ತಿಳಿಸಿದೆ ಜನರ ನಡುವೆ ಭಿನ್ನಾಭಿಪ್ರಾಯ ಹಾಗೂ ದ್ವೇಷ ಮೂಡುವಂತಪ ಚಟುವಟಿಕೆಗಳಲ್ಲಿ ತೊಡಗಬಾರದು ಎಂದು ಚುನಾವಣಾ ಆಯೋಗ ತಿಳಿಸಿದೆ ಲೋಕಸಭಾ ಚುನಾವಣೆ ಸಮೀಪವಾಗುತ್ತಿರುವ ಹಿನ್ನೆಲೆಯಲ್ಲಿ ಕೊಲ್ಕತಾ ಮೊಲೀಸ್ ಆಯುಕ್ತ ಅನುಜ್ ಶರ್ಮ ಅವರನ್ನು ಚುನಾವಣಾ ಆಯೋಗ ಪುದ್ದೆಯಿಂದ ಶೆರವುಗೊಳಿಸಿದೆ ನಿನ್ನೆ ರಾತ್ರಿ ಆದೇಶವೊಂದನ್ನು ಹೊರಡಿಸಿರುವ ಚುನಾವಣಾ ಆಯೋಗ ಕೊಲ್ಕತಾ ಮೊಲೀಸ್ ಆಯುಕ್ತರ ಹುದ್ದೆಗೆ ರಾಜ್ಯ ಮಾಲಿನ್ದ ನಿಯಂತ್ರಣ ಮಂಡಳಿಯ ಹೆಚ್ಚುವರಿ ಮಹಾನಿರ್ದೇಶಕ ಡಾ ರಾಜೇಶ್ ಕುಮಾರ್ ಅವರನ್ನು ನಿಯುಕ್ತಿಗೊಳಿಸಿದೆ ಬಿಧಾನ್ನಗರದ ಆಯುಕ್ತರಾಗಿ ಜ್ವಾನಬಂತ್ ಸಿಂಗ್ ಅವರನ್ನು ಆಯೋಗ ವರ್ಗಾವಣೆ ಮಾಡಿದೆ ಇದಲ್ಲದೆ ಬೀರ್ಭೂಮಿ ಮತ್ತು ಡೈಮಂಡ್ ಹಾರ್ಬರ್ನ ಮೊಲೀಸ್ ವರಿಷ್ಠಾಧಿಕಾರಿಗಳನ್ನೂ ಚುನಾವಣಾ ಆಯೋಗ ಸ್ಥಾನಪಲ್ಲಟಗೊಳಿಸಿದೆ ಕನಿಷ್ಠ ಆದಾಯ ಖಾತರಿ ಯೋಜನೆಗೆ ಸಂಬಂಧಿಸಿದಂತೆ ನೀತಿ ಆಯೋಗದ ಉಪಾಧ್ವಕ್ಷ ರಾಜೀವ್ ಕುಮಾರ್ ಪೇಳಿಕೆಗೆ ಚುನಾವಣಾ ಆಯೋಗ ಅಸಮಾಧಾನ ವ್ಯಕ್ತಪಡಿಸಿದೆ ಕುಮಾರ್ ಅವರ ಹೇಳಿಕೆ ಮಾದರಿ ನೀತಿ ಸಂಹಿತೆಯ ಉಲ್ಲಂಘನೆಯಾಗಿದ್ದು ಮುಂದಿನ ದಿನಗಳಲ್ಲಿ ಅವರು ಎಚ್ವರಿಕೆಯಿಂದ ಕರ್ತವ್ಯ ನಿರ್ವಒಿಸುವರೆಂದು ನಿರೀಕ್ಷಿಸಿರುವುದಾಗಿ ಚುನಾವಣಾ ಆಯೋಗ ತನ್ನ ಅದೇಶದಲ್ಲಿ ತಿಳಿಸಿದೆ

ಮತದಾನದ ನಂತರ ಮತಗಳ ಎಣಿಕೆ ಆರಂಭವಾಗಲಿದ್ದು ನಾಳೆ ವೇಳೆಗೆ ಪ್ರಾಥಮಿಕ ಫಲಿತಾಂಶಗಳು ಹೊರಬೀಳುವ ನಿರೀಕ್ಷೆ ಇದೆ

ಚುನಾವಣೆಯ ಪ್ರಮುಖ ಸ್ಪರ್ಧೆಯು ಮಾಜಿ ಅಧ್ವಕ್ಷ ಮೊಹಮ್ಮದ್ ನಶೀದ್ ನೇತೃತ್ವದ ಮಾಲ್ಡೀವ್ಸ್ ಡೆಮಾಕ್ರೆಟಿಕ್ ಪಾರ್ಟಿ ಎಂಡಿಪಿ ಮತ್ತು ಮಾಜಿ ಅಧ್ಯಕ್ಷ ಅಬ್ದುಲ್ಲಾ ಯಾಮಿನ್ ನೇತೃತ್ವದ ವಿರೋಧಿ ಮೈತ್ರಿಕೂಟದ ನಡುವೆ ಏರ್ಪಟ್ಟದೆ ಚುನಾವಣಾ ಫಲಿತಾಂಶ ಅಧ್ಯಕ್ಷ ಇಬ್ರಾಹಿಂ ಮೊಹಮ್ಮದ್ ಸೊಲ್ಡಿ ನೇತೃತ್ವದ ಸರ್ಕಾರದ ಸ್ಥಿರತೆಯ ಮೇಲೆ ಪರಿಣಾಮ ಬೀರಲಿರುವ ಹಿನ್ನೆಲೆಯಲ್ಲಿ ಈ ಚುನಾವಣೆ ಆಸಕ್ತಿ ಮೂಡಿಸಿದೆ

ರಾಷ್ಟವತಿ ರಾಮ್ನಾಥ್ ಕೋವಿಂದ್ ಉಪರಾಷ್ಟಪತಿ ಎಂ ವೆಂಕಯ್ಕ ನಾಯ್ಡು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ದೇಶದ ಜನತೆಗೆ ಸಾಂಪ್ರದಾಯಿಕ ಹೊಸವರ್ಷದ ಶುಭ ಕೋರಿದ್ದಾರೆ ರಾಮ್ನಾಥ್ ಕೋವಿಂದ್ ತಮ್ಮ ಸಂದೇಶದಲ್ಲಿ ಸಂಪ್ರದಾಯ ಮತ್ತು ಪಬ್ಬಗಳ ಆಚರಣೆ ಹೊಸ ವರ್ಷಾರಂಭದ ಪ್ರತೀಕವಾಗಿದ್ದು ಇದರೊಂದಿಗೆ ಸುಖ ಸಮ್ಯದ್ಧಿ ತರಲಿದೆ ಎಂದು ಹಾರ್ಕೆಸಿದ್ದಾರೆ

ವೆಂಕಯ್ಯ ನಾಯ್ಡು ದೇಶಾದ್ಯಂತ ವಿವಿಧ ಹೆಸರು ಪಾಗೂ ಸಂಪ್ರದಾಯಗಳ ಮೂಲಕ ಆಚರಿಸಲಾಗುತ್ತಿರುವ ಈ ಪಬ್ಬ ದೇಶದ ಸಾಂಸ್ಟ್ರತಿಕ ವೈವಿದ್ಯತೆ ಮತ್ತು ಸಂಪತ್ಪರಿತ ಪರಂಪರೆಯನ್ನು ತೋರುತ್ತದೆ ಎಂದು ತಿಳಿಸಿದ್ದಾರೆ ನರೇಂದ್ರ ಮೋದಿ ತಮ್ಮ ಟ್ವೀಟ್ನಲ್ಲಿ ಹೊಸ ವರ್ಷ ದೇಶದ ಪ್ರತಿಯೊಬ್ಬರ ಬದುಕಿನಲ್ಲಿ ಸುಖ ಶಾಂತಿ ಸಮೃದ್ದಿ ಮತ್ತು ಆರೋಗ್ಯ ತರಲಿ ಎಂದು ಹಾರೈಸಿದ್ದಾರೆ

ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರಮೋದಿ ಬಿಜೆಪಿ ಕುಟುಂಬಕ್ಕೆ ಸಂಸ್ಥಾಪನಾ ದಿನದ ಶುಭ ಪಾರೈಸಿದ್ದಾರೆ ಅವರು ತಮ್ಮ ಟ್ವೀಟ್ನಲ್ಲಿ ದೇಶವನ್ನು ಹೊಸ ಉತ್ತುಂಗಕ್ಕೆ ಕೊಂಡೊಯ್ಕುವ ಹಾಗೂ ಸಮಾಜ ಸೇವೆಯ ಬದ್ಧತೆಯೊಂದಿಗೆ ಬಿಜೆಪಿ ಹುಟ್ಟಿಕೊಂಡಿತು ಎಂದು ತಿಳಿಸಿದ್ದಾರೆ ಬಿಜೆಪಿಯು ಇಂದು ದೇಶದ ಆದ್ಯತೆಯ ಪಕ್ಷವಾಗಿ ಹೊರಹೊಮ್ಮಿದ್ದು ಇದಕ್ಕಾಗಿ ಕಾರ್ಯಕರ್ತರ ಶ್ರಮವನ್ನು ಅಭಿನಂದಿಸುವುದಾಗಿ ಅವರು ತಿಳಿಸಿದ್ದಾರೆ

ಕಳೆದ ಫೆಬ್ರವರಿಯಿಂದೀಚೆಗೆ ಈ ಎರಡೂ ತಂಡಗಳು ಮೂರನೆ ಬಾರಿಗೆ ಪರಸ್ಪರ ಎದುರಾಗಿವೆ ಈ ಎರಡೂ ತಂಡಗಳಲ್ಲಿ ಒಂದು ತಂಡ ಒಲಿಂಪಿಕ್ ಅರ್ಪತೆಯನ್ನು ಪಡೆದುಕೊಳ್ಳಲಿದ್ದು ಭಾರತ ಮತ್ತು ಮ್ಯಾನ್ಮಾರ್ ಸಮಾನ ಅಂಕಗಳನ್ನು ಗಳಿಸಿವೆ ಈ ಪಂದ್ಯದಲ್ಲಿ ಭಾರತ ಜಯಗಳಿಸಿದರೆ ಒಲಿಂಪಿಕ್ ಅರ್ಪತಾ ಸುತ್ತಿನಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಲಿದೆ